ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿಯ ಲಾಭ ಪ್ರತಿಯೊಬ್ಬರಿಗೂ ತಲುಪ ಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಕೆಆರ್ಎಸ್ ಬೃಂದಾವನ ಉದ್ಯಾನವನ್ನು ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಅಭಿವೃದ್ದಿಪಡಿಸಲು ಯೋಜನೆ ಸಚವ ಸಾ

ಮಹೇಶ್

ನೈರುತ್ನ ರೈಲ್ವೆ ಮೈಸೂರು ವಿಭಾಗವನ್ನು

ಇಂದು ವಿಶ್ವ ಹುಲಿ ದಿನ ಹುಲಿ ಸಂರಕ್ಷಣೆ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು

ಇದು ನವಭಾರತಕ್ಕೆ ಬುನಾದಿಯಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇನ್ನೂ ಕೆಲ ಕಡೆ ಮಳೆಯನ್ನು ನಿರೀಕ್ಷಿಸಲಾಗುತ್ತಿದೆ ಅನಾಹುತಗಳಿಗೆ ಮಳೆಯನ್ನು ದ್ವೇಷಿಸಬಾರದು ಪರಿಸರದಲ್ಲಿ ಸಮತೋಲನ ಕಾಪಾಡಲು ಪ್ರಕೃತಿಯನ್ನು ಸಂರಕ್ಷಿಸಿ ಪ್ರೀತಿಸುವುದು ಪ್ರತಿಯೊಬ್ಬರ ಸಂಘಟಿತ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ ಕಾಲೇಜಿಗೆ ಹೊಸದಾಗಿ ಸೇರುತ್ತಿರುವ ವಿದ್ಯಾರ್ಥಿರಳನ್ನು ಉದ್ದೇಶಿಸಿ ಮಾತನಾಡಿ ಅವರು ಜೀವನವನ್ನು ಪ್ರೀತಿಸಿ ಶಾಂತಚಿತ್ತದಿಂದ ಇರುವಂತೆ ಕಿವಿ ಮಾತು ಹೇಳದ್ದಾರೆ ಪುಸ್ತಕಗಳ ಓದು ಮಾತ್ರವಲ್ಲದೇ ಕೌಶಲ್ಯ ಭಾಷೆಗಳು ಮತ್ತು ಸಂಸ್ಕತಿಯಲ್ಲಿ ಹೊಸ ವಿಷಯಗಳನ್ನು ಕಲಿಯುವತ್ತ ಗಮನ ಹರಿಸಬೇಕು ಅವಿರತ ಪ್ರಯತ್ನದಿಂದ ಎಂತಹುದೇ ಅಡ್ಡಿ ಆತಂಕ ಎದುರಾದರೂ ಯತಸ್ಸು ಪಡೆಯಬಹುದಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಮಹಾರಾಷ್ಟದ ಫಂಡರಾಪುರ ಯಾತ್ರೆಯ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ ಅವರು ಸಮಾಜಕ್ಕೆ ಜ್ವಾನೇಶ್ವರ ನಾಮದೇವ ಏಕನಾಥ್ ರಾಮದಾಸ್ ತುಕಾರಾಮ್ ಅವರಂತಹ ಸಂತರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಮೌಢ್ಯ ತೊಲಗಿಸಲು ಹಾಗೂ ಸಮಾಜದಲ್ಲಿ ಭಾತೃತ್ವ ಪ್ರೀತಿ ತುಂಬುವ ಸಂತರ ಸಂದೇಶಗಳನ್ನು ಅನುಸರಿಸಬೇಕು ಬರಲಿರುವ ಗಣೇಶ ಉತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಬೇಕು ಎಂದು ಹೇಳಿದರು

ದೇಶದೆಲ್ಲೆಡೆ ಈ ಯೋಜನೆ ಯಶಸ್ತಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಯೋಜನೆಯ ಫಲಾನುಭವಿಯಲ್ಲಿ ಒಬ್ಬರಾದ ಬಳ್ಳಾರಿಯ ಶ್ರೀಧರ ಗಡ್ಡೆ ಗ್ರಾಮದ ಗಂಗಣ್ಣ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೆ ಕೊಂಡಿದ್ದಾರೆ ಅಮೆರಿಕದ ಡಿಸ್ತಿ ಲ್ಯಾಂಡ್ ಮಾದರಿಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣ ರಾಜ ಸಾಗರ ಜಲಾಶಯ ಸಮೀಪದ ಪ್ರಸಿದ್ಧ ಬೃಂದಾವನ ಉದ್ಯಾನವನ್ನು ಅಭಿವೃದ್ದಿ ಪಡಿಸಲು ರಾಜ್ಯ ಸರ್ಕಾರ ಯೋಜಸಿದೆ ಎಂದು ಪ್ರವಾಸೋದ್ಯಮ ಮತ್ತು ರೇಷ್ ಖಾತೆ ಸಚಿವ ಸಾ

ಮಹೇಶ್ ತಿಳಿಸಿದ್ದಾರೆ ಅವರು ಜಲಾಶಯಕ್ಷೆ ಭೇಟ ನೀಡಿ ಅಧಿಕಾರಿಗಳೊಂದಿಗೆ ಪ್ರಾಥಮಿಕ ಚರ್ಚೆ ನಡೆಸಿದರು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಬಚೆಟ್ನಲ್ಲಿ ಈ ವಿಷಯವನ್ನು ಪ್ರುತಾಪಿಸದ್ದು

ಉದ್ಯಾನವನದ ಮೂಲ ಸ್ವರೂಪವನ್ನು ಉಳಿಸಿಕೊಂಡೇ ಅದರ ಅಭಿವೃದ್ಧಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ ಸಾ

ಮಹೇಶ್ ದಸರಾ ಸಮಯದಲ್ಲಿ ಹೆಚ್ಚಿನ ಪ್ರವಾಸಿಗರನ್ನು ಸೆಳೆಯಲು ಕೆಆರ್ಎಸ್ನಲ್ಲಿ ಕೆಲ ಆಕರ್ಷಣೆಗಳನ್ನು ಸ್ಲಾಪಿಸುವಂತೆ ಸಹ ತಿಳಿಸಿದರು

ಆಕರ್ಷಕ ಕಾರಂಜಿ ದೋಣಿ ವಿಹಾರ ಮಕ್ಕಳ ಪಾರ್ಕ್ ಮಹಾರಾಜ ಮಂಟಪ ಪೆಂಗ್ವಿನ್ ಪಾರ್ಕ್ ಗೊಂಬೆಗಳ ವಸ್ತು ಸಂಗ್ರಹಾಲಯ ಲೇಜರ್ ಮತ್ತು ಬೆಳಕಿನ ಪ್ರದರ್ಶನ ಹೊಯ್ಲಳ ವಾಸ್ತುತಿಲ್ಲದ ಮಾದರಿಯಲ್ಲಿ ಸ್ವೀಟ್ ಪಾರ್ಕ್ ಪುಡ್ಕೋರ್ಟ್ ಐತಿಹಾಸಿಕ ಸ್ಮಾರಕಗಳನ್ನು ಪ್ರತಿಬಿಂಬಿಸುವ ವಾಸ್ತುಶಿಲ್ಪ ಸಸ್ಯ ಉದ್ಯಾನ ಮುಂತಾದ ಆಕರ್ಷಣೆಗಳನ್ನು ಬೃಂದಾವನ್ನ ಉದ್ಯಾನವನದಲ್ಲಿ ಸ್ಥಾಪಿಸುವ ಚಿಂತನೆ ಇದೆ ಎಂದು ಸಚಿವ ಸಾ

ನೈರುತ್ತ ರೈಲ್ವೆಯ ಮೈಸೂರು ವಿಭಾಗ

ಇವೆಲ್ಲ ಹೆಚ್ಚು ಅಪಾಯಕಾರಿ ಸ್ಥಳಗಳಾಗಿವೆ ಕೆಳ ಸೇತುವೆ ಅಥವಾ ಮೇಲ್ ಸೇತುವೆ ಮಾರ್ಗ ಬದಲಾವಣೆ ಸಿಬ್ಬಂದಿ ನೇಮಕ ಮುಂತಾದ ಕ್ರಮಗಳ ಮೂಲಕ ಇಂತಹ ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಅಪಘಾತಗಳನ್ನು ನಿಯಂತ್ರಿಸಲು ಉದ್ದೇಶಿಸಲಾಗಿದೆ ಬೆಂಗಳೂರು ವಿಭಾಗ ಇತ್ತಿಚೆಗಷ್ಟೆ ಎಲ್ಲ ಯುಎಂಎಲ್ಸಿ ಗೇಟ್ಗಳನ್ನು ತೆರವುಗೊಳಿಸಿದೆ

ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಸುರಕ್ಷಿತ ಕ್ರಮಗಳ ಕುರಿತು ಆರ್ಟಿಓ ಸ್ಥಳೀಯ ಪೊಲೀಸರು ಮತ್ತು ರೈಲ್ವೆ ಪೊಲೀಸರ ಸಹಯೋಗದಲ್ಲಿ ರೈಲ್ವೆ ರಕ್ಷಣಾ ಪಡೆ ಜನತೆಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದೆ ಇಂದು ವಿಶ್ವ ಹುಲಿ ದಿನ

ಈ ಸಂದರ್ಭವಾಗಿ ಬಂಡೀಪುರ ಹುಲ ಅಭಯಾರಣ್ಣ ಹಾಗೂ ಮೈಸೂರು ಮೃಗಾಲಯದಲ್ಲಿಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದು ನೂರಕ್ಕೂ ಹೆಚ್ಚು ಹುಲಿಗಳನ್ನು ಹೊಂದಿರುವ ಬಂಡೀಪುರ ರಾಷ್ಟೀಯ ಉದ್ಘಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಅಂಚೆ ವತಿಯಿಂದ ಹುಲಿಗಳನ್ನು ಕುರಿತ ಅಂಚೆ ಲಕೋಟೆಗಳನ್ನು ಬಿಡುಗಡೆ ಮಾಡಲಾಯಿತು ಸಂಸದ ಆರ್

ಈ ಸಂದರ್ಭವಾಗಿ ಹುಲಿ ಹಾಗೂ ಅದರ ಸಂರಕ್ಷಣೆ ಕುರಿತ ಮಾತುಕತೆಯಲ್ಲಿ ಅಧಿಕಾರಿಗಳು ವಿಷಯ ತಜ್ವರು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು ಮೈಸೂರು ಮ್ಯಗಾಲಯದಲ್ಲಿ ವಿರ್ಪಾಡಾಗಿದ್ದ ವಿಶೇಷ ಕಾರ್ಯಕ್ರಮವನ್ನು ನಟ ದರ್ಶನ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ವನ್ನ ಜೀವಿ ಸಂತತಿ ದಿನೇದಿನೇ ನತಿಸುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಕಾಡು ಉಳಿಸಿದರೆ ನಾಡು ಸುರಕ್ಷಿತವಾಗಿರಲಿದೆ ಮನೆಗಳಲ್ಲಿ ಪ್ರಾಣಿಗಳನ್ನು ಸಾಕಿದರೆ ಮಾತ್ರ ಪ್ರಾಣಿ ಪ್ರಿಯರಾಗುವುದಿಲ್ಲ ಪ್ಲಾಸ್ಟಿಕ್ ಮುಕ್ತ ಮಾಡಿ ಪರಿಸರ ಉಳಿಸುವ ಮೂಲಕ ಪ್ರಾಣಿ ಪ್ರಿಯರಾಗಬೇಕು ಎಂದರು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಇಂದು ಚಾಲನೆ ನೀಡಲಾಯಿತು ಶಾಸಕ ಟ ವೆಂಕಟರಮಣಯ್ಯ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ ಗಾಳಿಪಟ ಕಲೆ ಪಾರಂಪರಿಕ ಕಲೆಯಾಗಿದ್ದು ಇದನ್ನು ಉಳಿಸಿ ಬೆಳೆಸುವುದಕ್ಕೆ ಇಂತಹ ಉತ್ಸವಗಳು ಇಂಬು ನೀಡುತ್ತವೆ ಎಂದು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾಪಂಚಾಯತ್ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ರಾಜ್ಯ ಜಾನಪದ ಪರಿಷತ್ ಹಾಗೂ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘದ ಸಹಯೋಗದಲ್ಲಿ ಗಾಳಿಪಟ ಉತ್ಸವ ಆಯೋಜಿಸಲಾಗಿದೆ

ಏರ್ಪಾಡಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಸಂಗಣ್ಣ ಕರಡಿ ಪತ್ರಕರ್ತರಿಗೆ ವ್ಯಕ್ತಿ ನಿಷ್ಠೆ ಇರಬಾರದು ವ್ಯಕ್ತಿ ನಿಷ್ಠೆ ಇರಬೇಕು ಎಂದು ಹೇಳಿದರು

ನಾರಾಯಾಣ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಶಾಸಕ ಡಾ

ಅನ್ನದಾನಿ ಸಮಾರಂಭದಲ್ಲಿ ಭಾಗವಹಿಸಿದ್ದರು

ರಾಜ್ಯದಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿದೆ